ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ನಡೆದಿರುವ ಪ್ರತಿಭಟನೆಗಳ ವಿರುದ್ಧ ತ್ರಮ ಕೈಗೊಳ್ಳಬೇಕೆಂದು ನಿವೃತ್ತ ನ್ಯಾಯಾಧೀಶರು ಅಧಿಕಾರಿಗಳು

ಜಾಗತಿಕ ತಾಪಮಾನದಲ್ಲಿ ಏರಿಕೆಯನ್ನು ಗಮನಿಸಿ ಆದನ್ನು ಎರಡು ಡಿಗ್ರಿ ಸೆಲ್ಲಿಯಸ್ನಷ್ಟು ತ್ಗಿಸುವ ಗುರಿ ಹೊಂದಿರುವ ಪ್ಲಾರಿಸ್ ಒಪ್ಪಂದದೊಂದಿಗೆ ಸಹಮತ ಹೊಂದಿರುವ ಪಲವು ರಾಷ್ಲಗಳ ಪೈಕಿ ಭಾರತ ಒಂದಾಗಿದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ

ಪರಿಸರ ಸಂರಕ್ಷಣೆ ಆದಕ್ಷೆ ಪೂರಕವಾದ ಜನಜೀವನ ಶೈಲಿ ಹಾಗೂ ಪಸಿರು ಹೆಚ್ಚಿಸುವ ವಿಧಾನಗಳ ಮೌಲ್ಲಗಳನ್ನು ಆಧರಿಸಿ ಭಾರತ ಹವಾಮಾನ ಬದಲಾವಣೆ ಸಮಸ್ಥೆಯನ್ನು ನಿರ್ವಹಿಸುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ಅವರು ಹೇಳದರು ದೇಶದ ಹಲವು ರಾಜ್ಯಗಳು ಅಕ್ಕಪಕ್ಕದ ದೇಶಗಳೊಂದಿಗೆ ಗಡಿಯನ್ನು ಪಂಚಿಕೊಂಡಿದ್ದು ಸಂರಕ್ಷಿತ ಪ್ರದೇಶಗಳ ವನ್ನಜೀವಿ ಸಂರಕ್ಷಣೆಯಲ್ಲಿ ಪರಸ್ಪರ ಸಹಕಾರದ ಅಗತ್ವವಿದೆ ಎಂದು ನರೇಂದ್ರ ಮೋದಿ ಕರೆ ನೀಡಿದರು

ನಿವೃತ್ತ ನ್ನಾಯಾಧೀಶರು ಅಧಿಕಾರಿಗಳು ಸೇನಾಧಿಕಾರಿಗಳು ಮತ್ತು ಶಿಕ್ಷಣ ತಜ್ಞರನ್ನು ಒಳಗೊಂಡ ತಂಡ ತಮ್ಮ ಈ ಅಭಿಪ್ರಾಯವನ್ನು ರಾಷ್ಟಪತಿಯವರಿಗೆ ತಲುಪಿಸಿದೆ ಪೌರತ್ವ ತಿದ್ದುಪಡಿ ಕಾಯ್ಸೆ ರಾಷ್ಟೀಯ ಜನಸಂಖ್ಯಾ ನೊಂದಣಿ ಪಾಗೂ ರಾಷ್ಟೀಯ ಪೌರತ್ವ ನೊಂದಣಿ ವಿರುದ್ಧ ಸುಳ್ಳು ಮತ್ತು ದುರುದ್ದೇತ ಪೂರಿತ ಪ್ರಜಾರವನ್ನು ನಡೆಸಲಾಗುತ್ತಿದೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಿಸುವ ಉದ್ದೇಶದಿಂದ ಈಗ ನಡೆಯುತ್ತಿರುವ ಪ್ರತಿಭಟನೆಗಳನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಈ ಗಣ್ಯರು ತಮ್ಮ ಪತ್ರದಲ್ಲಿ ಆಗ್ರಹ ಪಡಿಸಿದ್ದಾರೆ

ಪ್ರತಿಭಟನೆಗಳ ಪೆಸರಿನಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಗಳಿಗೆ ಪಾನಿಯಾಗುತ್ತಿದೆ ದೇಶದ್ಕಾಂತ ಜನರಲ್ಲಿ ಅನಗತ್ಕ ಭೀತಿ ಮತ್ತು ಆತಂಕವನ್ನು ಮೂಡಿಸಲಾಗುತ್ತಿದೆ ಎಂದು ಇವರು ಆಕ್ಷೇಪಿಸಿದ್ದಾರೆ

ಇದು ಭಾರತಕ್ಕೆ ಅವರ ಮೊದಲ ಭೇಟಿಯಾಗಿದೆ ಅಮೆರಿಕದ ಪ್ರಥಮ ಮಹಿಳೆ ಅಧ್ಯಕ್ಷ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಅವರೂ ಸಪ ಆಗಮಿಸುತ್ತಿದ್ದಾರೆ ಭಾರತ ಭೇಟಿಯ ವೇಳೆ ಅಮೆರಿಕದ ಅಧ್ಯಕ್ಷರು ದೆಪಲಿ ಮತ್ತು ಗುಜರಾತ್ನಲ್ಲಿ ಪಲವು ಅಧಿಕೃತ ಕಾರ್ಯತ್ರಮಗಳಲ್ಲಿ ಭಾಗವಹಿಸುತ್ತಾರೆ ಭಾರತೀಯ ಸಮಾಜದ ಪಲವು ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಭಾರತ ಭೇಟಿಯ ಬಗ್ಗೆ ತಾವು ಕಾತುರದಿಂದ ಎದುರುನೋಡುತ್ತಿರುವುದಾಗಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ ತಮ್ಮ ಈ ಭೇಟಿಯಿಂದ ಉಭಯ ದೇಶಗಳ ಬಾಂದವ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಅಧ್ಯಕ್ಷ ಟ್ರಂಪ್ ಅವರ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಅಮೆಂಕ ಪಲವು ವಲಯಗಳಲ್ಲಿ ಬದ್ಧತೆಯನ್ನು ಪುನರುಚ್ಛರಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ

ಅಲ್ಲಿಯ ಮುಖ್ಯಚುನಾವಣಾಧಿಕಾರಿ ಶೈಲೇಂದ್ರಕುಮಾರ್ ಕಳೆದ ಕನಿವಾರ ಮೊದಲ ಹಂತದ ಉಪಚುನಾವಣೆಗೆ ಅಧಿಸೂಚನೆಯನ್ನು ಹೊರಿಡಿಸಿದರು

ಅಂತಾರಾಷ್ಟೀಯ ಮಟ್ಟದಿಂದಲೇ ಪಣ ರವಾನೆಯಾಗುತ್ತಿರುವುದು ಬೆಳಕಿಗೆ ಬಂದಿದೆ

ಓಜ್ದಾಲ್ ಮುಜಾಹಿದ್ದೀನ್ ಸೇರಿದಂತೆ ಪಲವಾರು ಉಗ್ರ ಸಂಘಟನೆಗಳಿಗೆ ಪಣಕಾಸು ಮೂರೈಕೆ ಮಾಡುತ್ತಿದ್ದು ಈ ಎಲ್ಲ ಉಗ್ರರ ಗುಂಪುಗಳು ಭಾರತದ ಮೇಲೆ ದಾಳಿ ನಡೆಸಲು ಸದಾ ಪುನ್ನಾರ ನಡೆಸುತ್ತಿರುತ್ತವೆ ಮತ್ತು ಪಣಕಾಸು ಕಾರ್ಯಪಡೆ ಪಾಕಿಸ್ತಾನದ ವಿರುದ್ಧ ಇದಕ್ಕಾಗಿ ಕರಿಣ ತ್ರಮ ಕೈಗೊಳಬೇಕು ಎಂದು ಭಾರತ ಪ್ರತಿಪಾದಿಸಿದೆ ಪ್ಯಾರಿಸ್ನಲ್ಲಿ ಈಗ ಅರ್ಥಿಕ ಕಾರ್ಯಪಡೆಯ ಒಂದು ವಾರದ ಸಮಾವೇಶ ನಡೆಯುತ್ತಿದ್ದು ಉಗ್ರರಿಗೆ ಪಣಕಾಸು ಪೂರೈಕೆ ನಿಲ್ಲಿಸದೆ ಇರುವುದಕ್ಕಾಗಿ ಪಾಕಿಸ್ತಾನವನ್ನು ಕಪ್ಪುಪಟ್ಟಿಗೆ ಅಥವ ಬೂದು ಬಣ್ಣದ ಪಟ್ಟಿಗೆ ಸೇರಿಸಬೇಕೆ ಆಥವಾ ಈ ಪಟ್ಟಿಗಳಿಂದ ಆ ದೇಶವನ್ನು ತೆರವುಗೊಳಿಸಬೇಕೆ ಎನ್ನುವುದು ನಿರ್ಧಾರವಾಗಲಿದೆ ಪಲವು ಮೂಲಗಳಿಂದ ಪಣಕಾಸು ಪಡೆಯಲು ಉಗ್ರರ ಗುಂಪುಗಳು ಕೂಡ ಬೇರೆ ಬೇರೆ ವಿಧಾನಗಳನ್ನು ಬಳಸುತ್ತಿವೆ ಈ ವೈಕಿ ಹೊಸ ಬೆಂಬಲಿಗರನ್ನು ಪತ್ತ ಮಾಡಲು ಸಾಮಾಜಿಕ ಮಾಧ್ಯಮಗಳ ಬಳಕೆಯೂ ಸೇರಿದೆ ಎಂದು ಪಾಕಿಸ್ತಾನವನ್ನು ಹೆಸರಿಸದೆ ಕಾರ್ಯಪಡೆ ಅಭಿಪ್ರಾಯಪಟ್ಟಿತು

ದೂರದರ್ಶನದ ಪ್ರಮುಖ ವಾಹಿನಿಗಳಲ್ಲೂ ಏಕಕಾಲದಲ್ಲಿ ಬಿತ್ತರವಾಗಲಿದೆ ಮನ್ ಕಿ ಬಾತ್ ಾರ್ಯಕ್ರಮದ ಹಿಂದಿ ಪ್ರಸಾರದ ನಂತರ ಕನ್ನಡ ಅನುವಾದ ಆಕಾಶವಾಣಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಬಾನುಲಿ ಕೇಂಧ್ರಗಳಿಂದ ಪ್ರಸಾರವಾಗಲಿದೆ

ಈ ಕಾರ್ಯತ್ರಮಕ್ಕೆ ಸಾರ್ವಜನಿಕರು ಸಹ ತಮ್ಮ ವಿಚಾರಗಳು ಮತ್ತು ಚಿಂತನೆಗಳನ್ನು ಕಳುಹಿಸಬಹುದು

ಸಾರ್ವಜನಿಕರ ವಿಚಾರಗಳನ್ನು ಶನಿವಾರದವರೆಗೆ ಸ್ವೀಕರಿಸಲಾಗುವುದು ಚೀನಾದಲ್ಲಿ ಕಾಣಿಸಿಕೊಂಡಿರುವ ಕೊರೊನಾ ಸೋಂಕು ಹೊರಗಿನ ಜನರಿಗೆ ಸಣ್ಣ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತಿದ್ದು ಅತಿಯಾದ ಕ್ರಮಗಳ ವಿರುದ್ಧ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಹೆಚ್ ಓ ಎಚ್ವರಿಕೆ ನೀಡಿದೆ

ಜಪಾನ್ನ ಡೈಮಂಡ್ ಪ್ರಿನ್ಸ್ ಐಷಾರಾಮಿ ಪಡಗಿನಲ್ಲಿ ಕಾಣಿಸಿಕೊಂಡಿರುವ ಕೊರೊನಾ ಸೋಂಕಿನಿಂದಾಗಿ ಪ್ರಯಾಣವನ್ನು ರದ್ದುಮಾಡುವ ಅಗತ್ತತೆಯನ್ನು ವಿಶ್ವ ಆರೋಗ್ಧಸಂಸ್ಥೆ ತಳ್ಳಿಹಾಕಿದೆ ವಿಮಾನ ಹಾಗೂ ಪಡಗು ಪ್ರಯಾಣ ಸೇರಿದಂತೆ ಎಲ್ಲಾ ರೀತಿಯ ಪ್ರಯಾಣದ ನಿರ್ಬಂಧದಿಂದಾಗಿ ಪ್ರವಾಸೋದ್ಯಮ ಮತ್ತು ಉತ್ಪಾದನೆ ಮೇಲೆ ದುಷ್ಷರಿಣಾಮ ಬೀರಿದೆ ಪರಿಶ್ಠಿತಿ ನಿಯಂತ್ರಣಕ್ಕಾಗಿ ಸಮರ್ಪಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಕ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಜಿನೆವಾದಲ್ಲಿ ನಿನ್ನೆ ಸುದ್ದಿಗಾರಿಗೆ ತಿಳಿಸಿದ್ದಾರೆ

ಕೋರೊನಾ ವೈರಾಣು ಸೋಂಕು ವ್ಯಾಪಕವಾಗಿ ಪರಡಿರುವ ಜೀನಾ ದೇಶದಿಂದ ಹಿಂದಿರುಗಿದ ನಂತರ ಮುನ್ನಜ್ವರಿಕೆ ಕ್ರಮವಾಗಿ ಮನೆಸರ್ ಸೇನಾ ಶಿಬಿರದಲ್ಲಿ ಪ್ರಕ್ಶೇಕವಾಗಿ ಇರಿಸಲಾಗಿದ್ದ ಹಲವು ರಾಜ್ಯಗಳ ನಿವಾಸಿಗಳನ್ನು ಇಂದು ಅಲ್ಲಿಂದ ಕಳುಹಿಸಲಾಗುವುದು ಇವರಲ್ಲಿ ಕೋರೊನಾ ವೈರಾಣು ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಕ ಸಚಿವಾಲಯ ಸ್ಪಷ್ಟಪಡಿಸಿದೆ

ನಿನ್ನೆಯಷ್ಟೆ ಚೀನಾದ ವುಹಾನ್ನಿಂದ ಇವರನ್ನು ಮನೆಸರ್ ಸೇನಾಕ್ಕಾಂಪ್ಗೆ ಕರೆತರಲಾಗಿತ್ತು ರೈಲ್ವೆ ಸಚಿವ ಪಿಯೂಕ್ ಗೋಯಲ್ ತೆಲಂಗಾಣದಲ್ಲಿ ಇಂದು ತಮ್ಮ ಇಲಾಖೆಯ ಮೂಲಸೌಕರ್ಯ ಪಾಗೂ ಪ್ರಯಾಣಿಕರಿಗಾಗಿ ಕಲ್ಪಿಸಿರುವ ವ್ಕವಸ್ಥೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಚರ್ಲಪಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಉಪಗ್ರಪ ಆಧರಿತ ಟರ್ಮಿನಲ್ ಅಭಿವ್ಯಧಿಗೆ ಶಂಕು ಸ್ಥಾಪನೆಯನ್ನು ಸಚಿವರು ನೆರವೇರಿಸಲಿದ್ದು ಯರ್ಗುಂಟ ನಂದ್ಕಾಲ್ ವರ್ಗದ ವಿದ್ಯುದೀಕರಣಕ್ಕೂ ಅಡಿಗಲ್ಲು ಇಡಲಿದ್ದಾರೆ ಗುಂತಕಲ್ ಕಲ್ಲೂರು ವರ್ಗದ ಜೋಡಿ ಮಾರ್ಗದ ವಿದ್ಯುದೀಕರಣವನ್ನು ಸಚಿವರು ವೀಡಿಯೋ ಸಂಪರ್ಕದ ಮೂಲಕ ಪರಿಶೀಲಿಸಲಿದ್ದಾರೆ